ವಿವಿಧ ವಿಷಯಗಳ ಕುರಿತು ಪ್ರತಿಪಕ್ಷಗಳ ಪ್ರತಿಭಟನೆ ಸಂಸತ್ತಿನ ಉಭಯಸದನಗಳ

ಗದುವು ಸುಪ್ರೀಂಕೋರ್ಟ್ ತೀರ್ಪು ಹೊರಬೀಳುವವರೆಗೆ ವಿಸ್ತರಣೆ

ಇಬ್ಬರು ಯೋಧರು ತೀವ್ರವಾಗಿ ಗಾಯಗೊಂಡಿದ್ದಾರೆ ಎಂದು ರಕ್ಷಣಾ ವಕ್ತಾರರು ತಿಳಿಸಿದ್ದಾರೆ ಮತ್ತಿಬ್ಬರು ಸಿಬ್ಬಂದಿ ಗಾಯಗೊಂಡಿದ್ದಾರೆ

ಸ್ಥಳಕ್ಕೆ ಹೆಚ್ಚಿನ ಸಿಬ್ಬಂದಿಯನ್ನು ನಿಯೋಜಿಸಲಾಗಿದ್ದು ಗಾಯಗೊಂಡ ಇಬ್ಬರು ಯೋಧರನ್ನು ವಿಮಾನದ ಮೂಲಕ ರಾಜದಾನಿ ರಾಯಪುರ್ಗೆ ಕರೆತರಲಾಗಿದೆ

ಅಂದಿನಿಂದ ಭಾರತ ಕ್ಷಯರೋಗದ ವಿರುದ್ಧ ಹೋರಾಟ ನಡೆಸುತ್ತಾ ಬಂದಿದೆ ಎಂದರು ಇಡೀ ವಿಶ್ವದಲ್ಲಿ ಕ್ಷಯವನ್ನು ಸಂಪೂರ್ಣವಾಗಿ ಅಂತ್ಯಗೊಳಿಸಲು ಈ ಸಮಾವೇಶ ಉತ್ತಮ ವೇದಿಕೆಯಾಗಿದೆ ಕ್ಷಯದಂತಹ ರೋಗಗಳನ್ನು ನಿರ್ಮೂಲನೆ ಮಾಡಲು ಸರ್ಕಾರ ಹೊಸ ಕ್ರಮಗಳನ್ನು ತೆಗೆದುಕೊಂಡಿದ್ದು ಬಜೆಟ್ ಅನುದಾನವನ್ನು ಹೆಚ್ಚಿಸಿದೆ ನೇರ ಹಣ ವರ್ಗಾವಣೆ ಮೂಲಕ ಪೌಡ್ಡಿಕಾಂಶ ನೆರವನ್ನು ಒದಗಿಸಲಾಗುತ್ತಿದೆ ಈ ಯೋಜನೆಗಳ ಸಮರ್ಪಕ ಅನುಷ್ಡಾನಕ್ಕೆ ಸರ್ಕಾರ ಖಾಸಗಿ ಕ್ಷೇತ್ರದೊಂದಿಗೆ ಕೆಲಸ ಮಾಡುತ್ತಿದೆ ಎಂದರು ಅವರು ತಿಳಿಸಿದರು

ರೋಗಪತ್ತೆಗೆ ಗುಣಮಟ್ಟದ ತಂತ್ರಜ್ಞಾನ ಬೆಂಬಲ ನೀಡುವ ಮತ್ತು ಚಿಕಿತ್ಸೆ ದೊರಕಿಸುವ ಉದ್ದೇಶವನ್ನು ಹೊಂದಲಾಗಿದೆ

ಲೋಕಸಭೆ ಎರಡು ಬಾರಿ ಮುಂದೂಡಲ್ಪಟ್ಟಿತ್ತು ಎಐಎಡಿಎಂಕೆ ಮತ್ತು ಡಿಎಂಕೆ ಪಕ್ಷಗಳು ಕಾವೇರಿ ನೀರು ನಿರ್ವಹಣಾಮಂಡಳಿ ಸ್ವಾಪಿಸಬೇಕೆಂದು ಒತ್ತಾಯಿಸಿದವು ಲೋಕಸಭೆ ಎರಡನೆ ಬಾರಿ ಮಧ್ಯಾಹ್ನ ಸಮಾವೇಶಗೊಂಡಾಗ ಕಾಂಗ್ರೆಸ್ ನೇತ್ರತ್ವದ ವಿರೋಧ ಪಕ್ಷಗಳು ಘೋಷಣೆ ಕೂಗುತ್ತಾ ಸದನದ ಬಾವಿಗಿಳಿದವು ನಂತರ ಸಭಾಪತಿ ಸುಮಿತ್ರಾ ಮಹಾಜನ್ ಕಲಾಪವನ್ನು ನಾಳೆಗೆ ಮುಂದೂಡಿದರು ರಾಜ್ಯಸಭೆಯಲ್ಲಿನ ಗದ್ದಲವನ್ನು ಶಮನಗೊಳಿಸಲು ಉಪಾಧ್ಯಕ್ಷ ಎಂ

ಕಲಾಪಕ್ಕೆ ಅಡ್ಡಿ ಪಡಿಸುವುದರಿಂದ ಸಂಸತ್ತಿನಲ್ಲಿ ಯಾವುದೇ ಚರ್ಚೆ ಸಾಧ್ಯವಾಗುವುದಿಲ್ಲ ರಂದು ವೆಂಕಯ್ಯ ನಾಯಡು ಹೇಳಿದರು

ಮೊಬೈಲ್ ದೂರವಾಣಿ ಸಂಖ್ಯೆ ಬ್ಯಾಂಕ್ ಖಾತೆ ಸಂಖ್ಯೆಯನ್ನು ಆಧಾರ್ ಸಂಖ್ಯೆ ಜೋಡಣೆ ಮಾಡಲು ಕಾಲಾವಕಾಶವನ್ನು ಸುಪ್ರೀಂ ಕೋರ್ಟ್ ಮತ್ತೆ ವಿಸ್ತರಿಸಿದೆ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ದೀಪಕ್ ಮಿಶ್ರಾ ನೇತೃತ್ವದ ಸಂವಿಧಾನ ಪೀಠದ ಮುಂದೆ ಈ ವಿಚಾರವಿದೆ

ಫಲಾನುಭವಿಗಳು ಬ್ಯಾಂಕ್ ಖಾತೆ ಹಾಗೂ ಮೊಬೈಲ್ ಸಂಖ್ಯೆಗೆ ಆಧಾರ್ ಸಂಖ್ಯೆ ಜೋಡಣೆ ಕಡ್ಡಾಯ ಮಾಡಿರುವುದನ್ನು ಪ್ರಶ್ನಿಸಿ ಸಲ್ಲಿಸಿದ್ದ ರಿಟ್ ಅರ್ಜಿ ವಿಚಾರಣೆ ಸುಪ್ರೀಂ ಕೋರ್ಟ್ ಮುಂದೆ ಬಂದ ಸಂದರ್ಭದಲ್ಲಿ ವಿಭಾಗೀಯ ಪೀಠ ಪ್ರಕರಣವನ್ನು ಸಂವಿಧಾನ ಪೀಠಕ್ಕೆ ವರ್ಗಾವಣೆ ಮಾದಿತ್ತು ಜಮ್ಮುಕಾಶ್ಮೀರದ ಶಿಕ್ಷಣ ಸಚಿವ ಸೈಯದ್ ಮಹೊಮ್ಮದ್ ಅಲ್ತಾಫ್ ಬುಖಾರಿ ಅವರಿಗೆ ಹಣಕಾಸು ಕಾರ್ಮಿಕ ಮತ್ತು ಉದ್ಯೋಗ ಇಲಾಖೆಯ ಹೆಚ್ಚುವರಿ ಜವಾಬ್ದಾರಿ ನೀಡಲಾಗಿದೆ ಕಾಶ್ಮೀರದ ವಿಷಯ ರಾಜಕೀಯ ವಿಷಯವಲ್ಲ ಕೇವಲ ಸಾಮಾಜಿಕ ವಿಷಯ ಎಂದು ಹೇಳಿಕೆ ನೀಡಿದ್ದ ಸಚಿವ ಡಾ ಹಡೀಬ್ ರಾಬು ಅವರನ್ನು ಸಂಪುಟದಿಂದ ಕೈ ಬಿಟ್ಚ ಹಿನ್ನಲೆಯಲ್ಲಿ ಅವರ ಇಲಾಖೆಯನ್ನು ಬುಖಾರಿ ಅವರಿಗೆ ನಿಡಲಾಗಿದೆ ಪಂಜಾಬ್ ನ ಅಮೃತಸರ್ ಕ್ಷೇತ್ರದಲ್ಲಿ ಗಡಿ ರೇಖೆ ಉಲ್ಲಂಘಿಸಿ ಭಾರತಕ್ಕೆ ಪ್ರವೇಶಿಸಿದ್ದ ಪಾಕಿಸ್ತಾನಿ ಮಹಿಳೆಯನ್ನು ಗಡಿ ಭದ್ರತಾಪಡೆ ಸದ್ಭಾವನೆಯ ಜೋತಕವಾಗಿ ಪಾಕಿಸ್ತಾನಿ ರೇಂಜರ್ಗಳಿಗೆ ಹಸ್ತಾಂತರಿಸಿದ್ದಾರೆ

ರಾಜ್ಯಪಾಲರ ವಂದಾನಾ ನಿರ್ಣಯದ ಮೇಲಿನ ಚರ್ಚೆಯ ಸಂದರ್ಭದಲ್ಲಿ ಕಾಂಗ್ರೆಸ್ ಶಾಸಕರು ಸದನದಲ್ಲಿ ಅನುಚಿತವಾಗಿ ವರ್ತಿಸಿರುವ ಹಿನ್ನೆಲೆಯಲ್ಲಿ ಸಭಾಧ್ಯಕ್ಷರು ಈ ಕ್ರಮ ಕೈಗೊಂಡಿದ್ದಾರೆ ಮೇಲ್ಮನೆಯಲ್ಲಿಯೂ ಕಾಂಗ್ರೆಸ್ ಸದಸ್ಯರು ಅನುಚಿತವಾಗಿ ವರ್ತಿಸಿರುವ ಹಿನ್ನೆಲೆಯಲ್ಲಿ ಆರು ಮಂದಿ ಸದಸ್ಯರನ್ನು ಸಭಾಪತಿ ಅವರು ಅಮಾನತು ಮಾಡಿದ್ದಾರೆ ಎಂದು ವರದಿಯಾಗಿದೆ

ಜಿಲ್ಲಾಡಳಿತ ಸ್ಡಳೀಯರ ಸಹಾಯದಿಂದ ಗಾಯಾಳುಗಳನ್ನು ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಿದರು ಎಂದು ಪೊಲೀಸರು ತಿಳಿಸಿದ್ದಾರೆ ಇಂದು ಬೆಳಿಗ್ಗೆ ಈ ಅಪಘಾತ ಸಂಭವಿಸಿದ್ದು ಮೃತರ ಕುಟುಂಬಗಳಿಗೆ ಮುಖ್ಯಮಂತ್ರಿ ತ್ರೀವೆಂದ್ರ ಸಿಂಗ್ರಾವತ್ ತೀವ್ರ ಸಂತಾಪ ವ್ಯಕ್ತಪಡಿಸಿದ್ದಾರೆ ಮೃತಪಟ್ವ ಕುಟುಂಬಗಳಗೆ ಮುಖ್ಯಮಂತ್ರಿ ಅವರು ಪರಿಹಾರ ಘೋಷಿಸಿದ್ದಾರೆ

ಗ್ರಾಹಕರ ಅಭಿಪ್ರಾಯ ಮತ್ತು ಭಾವನೆಗಳನ್ನು ಪರಿಗಣಿಸಿ ಈ ಶುಲ್ಕ ಇಳಿಕೆ ಮಾಡಲಾಗಿದೆ ಎಂದು ಎಸ್ಬಿಐನ ನಿರ್ವಹಣಾ ನಿರ್ದೇಶಕ ಪಿ

ಭಾರತ ಮತ್ತು ಮೌರಿಷಸ್ ಸಮಾನವಾದ ಶಾಂತಿ ಮತ್ತು ಸೌಹಾರ್ದಯುತವಾದ ಸಂಸ್ಕೃತಿಯನ್ನು ಹೊಂದಿವೆ ಎಂದು ರಾಷ್ಟ್ರಪತಿ ರಾಮನಾಥ್ ಕೊವಿಂದ್ ಹೇಳಿದ್ದಾರೆ ಜಗತ್ತಿಗೆ ಈ ಭ್ರಾತೃತ್ವದ ಸಂದೇಶವನ್ನು ನೀಡಲು ಎರಡು ದೇಶಗಳ ನಡುವಿನ ಸೌಹಾರ್ದವನ್ನು ಕಾಪಾಡುವ ಅವಶ್ಯಕತೆ ಇದೆ ಎಂದರು ವಿವಿಧತೆಯಲ್ಲಿ ಏಕತೆ ಎರಡು ದೇಶಗಳ ಸಮಾನ ಸಾಂಸಸ್ಸ್ತಿಕ ಅಸ್ತಿತ್ಸವಾಗಿದೆ ಎಂದರು ರಾಷ್ಟಪತಿ ಅವರು ಪೋರ್ಟ್ಲೂಯಿಯಲ್ಲಿ ವಿಶ್ಲ ಹಿಂದಿ ಕಾರ್ಯಾಲಯದ ಕೇಂದ್ರ ಕಚೇರಿ ಉದ್ಘಾಟಿಸಿ ಮಾತನಾಡುತ್ತಿದ್ದರು ಪ್ರಧಾನಮಂತ್ರಿ ಪ್ರವಿಂದ್ ಜಗನೌತ್ ಅವರ ನೇತ್ರತ್ವದಲ್ಲಿ ಅಭಿವೃದ್ದಿ ವಿಷಯದಲ್ಲಿ ಭಾರತವನ್ನು ಮತ್ತಷ್ಟು ಹತ್ತಿರ ತಂದಿದ್ಲಾರೆ ಎಂದರು ಇದು ಭಾರತದ ಹೆಮ್ಮೆಯ ವಿಷಯವಾಗಿದೆ ಎಂದರು ಹಿಂದಿ ಭಾರತ ಮಾರಿಷಸ್ ನಡುವಿನ ಸಮಾಜಗಳ ನಿರ್ಮಾಣಕ್ಕೆ ಬಹುದೊಡ್ಡ ಕೊಡುಗೆ ನೀಡಿದೆ ಮಾರಿಷಸ್ ನಲ್ಲಿನ ಅನಿವಾಸಿ ಭಾರತೀಯರು ಹಿಂದಿ ಪ್ರಸರಣದಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ ಎಂದು ರಾಷ್ಟ್ರಪತಿ ಅವರು ಹೇಳಿದರು

ತಿರುಚನಾಪಲ್ಲಿಯಲ್ಲಿರುವ ಬಿಎಚ್ಇಎಲ್ ಫಟಕ ಉತ್ವಾದನೆ ಮಾಡಿ ಗೊರಖ್ಪುರ್ ಹರಿಯಾಣದ ಫೆಟಕಗಳಲ್ಲಿ ಇರುವ ಭಾರಿ ಜಲ ರೀಯಾಕ್ಷರ್ ಅಳವಡಿಸಲು ಮುಂದಾಗಿದೆ ಎಂದು ಬಿಎಚ್ಇಎಲ್ ತಿಳಿಸಿದೆ

ಅಣು ಇಂಧ ಕಾರ್ಯಕ್ರಮದಡಿ ಮೂರು ಹಂತದ ಅಣುಇಂಧನ ಉತ್ಪಾದನೆ ಕುರಿತಂತೆ ಉಪಕರಣಗಳನ್ನು ಉತ್ವಾದಿಸಿ ಜೋಡಣೆಗೆ ಮುಂದಾಗಿದೆ ಎಂದು ಬಿಎಚ್ಇಎಲ್ ತಿಳಿಸಿದೆ ದೆಹಲಿ ನ್ಯಾಯಾಲಯ ಇಂದು ಐಎನ್ಎಕ್ಪ್ ಮಿಡಿಯಾ ಹಣ ಹಗರಣ ಪ್ರಕರಣ ಸಂಬಂಧ ಕಾರ್ತಿ ಚಿದಂಬರಂ ಅವರ ಚಾರ್ಟೆಡ್ ಅಕೌಂಟೆಂಟ್ ಎಸ್ ಭಾಸ್ನ ರರಾಮನ್ ಅವರಿಗೆ ಜಾಮೀನು ನೀಡಿದೆ

ದೇಶವನ್ನು ತೊರೆಯದಂತೆ ಶೆರತ್ತು ವಿಧಿಸಿ ತನಿಖಾ ಸಂಸ್ಥೆಗಳಿಗೆ ಎಲ್ಲಾ ರೀತಿಯ ಸಹಕಾರ ನೀಡುವಂತೆ ಸೂಚನೆ ನೀಡಿದೆ

ಆಕಾಶವಾಣಿ ಹಿಂದಿ ಮತ್ತು ಇಂಗ್ಲೀಷ್ನಲ್ಲಿ ರಾಜಧಾನಿ ಮತ್ತು ಎಫ್ಎಂ ರೇನ್ಬೋ ಚಾನಲ್ಗಳಲ್ಲಿ ವೀಕ್ಷಕವಿವರಣೆ ಪ್ರಸಾರ ಮಾಡಲಿದೆ